ಇನ್ನು ಕ್ರೀಡೆಯಲ್ಲಿ ಜರ್ಮನಿಯ ಸುಹ್ಲ್ ನಲ್ಲಿ ನಡೆಯುತ್ತಿರುವ ಐಎಸ್ಎಸ್

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೋಯ್ ನೇತೃತ್ವದ ಪೀಠ ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದು ಅರ್ಜಿದಾರರ ಪರ ಹಿರಿಯ ವಕೀಲ ಮುಕುಲ್ ರೋಹಣಗಿ ತಮ್ಮ ವಾದ ಮಂಡಿಸಿದರೆ ಅರ್ಜಿದಾರರ ವಿರುದ್ದವಾಗಿ ಅಭಿಷೇಕ್ ಮನು ಸಿಂಘ್ಲಿ ಸಹ ತಮ್ಮ ವಾದ ಮಿಂದಿಸುತ್ತಿದ್ದಾರೆ ಈ ಮಧ್ಯೆ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸಮತ ಸಾಬೀತು ಪಡಿಸಲು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಾಲಾವಕಾಶ ಕೋರಿದ್ದನ್ನು ಪರಿಗಣಿಸಿರುವ ಸ್ಪೀಕರ್ ಗುರುವಾರ ಬಹುಮತ ಸಾಬೀತಿಗೆ ಸಮಯ ನಿಗದಿ ಮಾದಿದ್ದಾರೆ ಈ ಮುನ್ನ ಇಂದಿನವರೆಗೆ ಯಥಾಸ್ದಿತಿ ಕಾಪಾದಿಕೊಳ್ಳುವಂತೆ ಸುಪ್ರೀಂಕೋರ್ಟ್ ಆದೇಶ ನೀದಿತ್ತು

ಐ ಎ ಬಂಧಿಸಿದೆ ತಮಿಳುನಾಡಿನ ವಿವಿಧ ಭಾಗಗಳಿಗೆ ಸೇರಿದ ಬಂಧಿತರೆಲ್ಲರೂ ಅನ್ಸಾರುಲ್ಲಾ ಭಯೋತ್ವಾದಕ ಗುಂಪಿಗೆ ಬೆಂಬಲ ನೀಡಲು ಹಣ ಸಂಗ್ರಹಿಸುತ್ತಿದ್ದ ಆರೋಪದ ಮೇಲೆ ಇತ್ತೀಚೆಗಷ್ಲೇ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಹಸ್ತಾಂತರ ಮಾಡಿದವರಾಗಿದ್ದಾರೆ ಅವರುಗಳನ್ನು ವಿಶೇಷ ವಿಮಾನದಲ್ಲ ಕರೆತರಲಾಗಿದ್ದು ಚೆನ್ನೈನ ಎನ್ ಐ ಎ ವಿಶೇಷ ನ್ಯಾಯಾಧೀಶರಾದ ಸೆಂತೂರ್ ಪಾಂಡಿಯನ್ ಅವರ ಮುಂದೆ ನಿನ್ನೆ ಹಾಜರುಪಡಿಸಲಾಯಿತು

ಐ ಎ ವಶಕ್ಕೆ ಒಪ್ಪಿಸಿ ನ್ಯಾಯಾಲಯ ಆದೇಶ ನೀಡಿದೆ ತಮಿಳುನಾಡಿನಲ್ಲಿ ಭಯೋತ್ವಾದನೆ ಪ್ರವೃತ್ತಿ ಬೆಳೆಯುತ್ತಿರುವುದನ್ನು ಎ ಐ ಎ ಭೇದಿಸಿದೆ ಅನ್ಸಾರುಲ್ಲಾ ಮೂಲಭೂತವಾದಿ ಸಂಘಟನೆ ಸ್ವಾಪನೆ ಮಾದಿ ಆ ಮೂಲಕ ಭಯೋತ್ಪಾದಕ ಕೃತ್ಯ ನಡೆಸುವ ಗುರಿ ಹೊಂದಿದ್ದ ಆರೋಪದ ಮೇಲೆ ಶನಿವಾರ ನಾಗಪಟ್ಸಣಂನ ಇಬ್ಬರನ್ನು ಶೋಧ ಕಾರ್ಯಾಚರಣೆ ವೇಳಿ ಬಂಧಿಸಲಾಗಿತ್ತು

ಮುಂದಿನ ತನಿಖೆಯಿಂದ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ

ಗುರು ಪೂರ್ಣಿಮೆಯ ಶುಭ ದಿನದಂದು ಸಮಾಜವನ್ನು ಸರಿಯಾಗಿ ರೂಪಿಸಿಲು ಅಣೆಗೊಳಿಸಲು ಪ್ರೇರಣೆ ನೀಡಿದ ನಮ್ಮ ಎಲ್ಲ ಗುರುಗಳಿಗೆ ನಮಿಸುವುದಾಗಿ ಅವರು ತಿಳಿಸಿದ್ದಾರೆ ಗುರು ಪೂರ್ಣೆಮೆ ಹಿಂದೂಧರ್ಮದಲ್ಲಿ ಆಧ್ಯಾತ್ಮಿಕ ಸಂಪ್ರದಾಯವಾಗಿದ್ದು ಮಾನವರಿಗೆ ಬೆಳಕು ತೋರುವ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುವ ಆಧ್ಯಾತ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಗುರುಗಳಿಗೆ ಸಮರ್ಪಿತವಾಗಿದೆ ಈ ದಿನವನ್ನು ಭಾರತ ನೇಪಾಳ್ ಭೂತಾನ್ ನಲ್ಲಿ ಹಿಂದೂಗಳು ಜೈನರು ಮತ್ತು ಬೌದ್ದರು ಆಚರಿಸುತ್ತಾರೆ ಗ್ರೇಟ್ ಇಂಡಿಯನ್ ಬಸ್ಸರ್ಡ್ ಮತ್ತು ಲೆಸ್ಪರ್ ಫೋರಿಕನ್ ಎಂಬ ಎರಡು ವರ್ಗದ ಭಾರತಿಯ ಪಕ್ಷಿಗಳು ಅಳಿವಿನ ಅಂಚಿನಲ್ಲಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ಈ ಪ್ರಬೇಧದ ರಕ್ಷಣೆಗಾಗಿ ತುರ್ತು ಸ್ಲಂದನಾ ಯೋಜನೆಯನ್ನು ತುರ್ತಾಗಿ ರೂಪಿಸಲು ಮತ್ತು ಜಾರಿಗೆ ತರಲು ಉನ್ನತ ಸಮಿತಿಯೊಂದನ್ನು ರಚಿಸಿದೆ ವನ್ನಜೀವಿ ಕಾರ್ಯಕರ್ತರ ಮನವಿಯ ಮೇರೆಗೆ ನ್ನಾಯಾಲಯ ಈ ಎರಡು ಪ್ರಬೇಧದ ಪಕ್ಷಿಗಳು ಪ್ರಮುಖವಾಗಿ ಕಂಡುಬರುವ ಪ್ರದೇಶ ಹೊಂದಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಪ್ರತಿಕ್ರಿಯೆಗಳನ್ನು ಕೋರಿತ್ತು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಆರೋಗ್ಯ ಸಚಿವಾಲಯ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿ ಮತ್ತು ಆರೋಗ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಜಾರಿಮಾದಿದೆ ಎಇಎಸ್ ನಿಂದ ಬಳಲುತ್ತಿರುವ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಚಿಕಿತ್ಪೆ ನೀಡುವಂತೆಯೂ ಅರ್ಜಿಯಲ್ಲಿ ಕೋರಲಾಗಿದೆ ಶಾರದಾ ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ವಿಚಾರಣಗೆ ಬರುವಂತೆ ತೃಣಮೂಲ ಕಾಂಗ್ರೆಸ್ ಸಂಸದ ಶತಾಬ್ದಿ ರಾಯ್ ಮತ್ತು ಅಮಾನತುಗೊಂಡಿರುವ ಪಕ್ಷದ ನಾಯಕ ಕುನಾಲ್ ಘೋಷ್ ಸೇರಿದಂತೆ ಆರು ಜನರಿಗೆ ಸಮನ್ಪ್ ನಿಡಿದೆ ಶಾರದಾ ಚಿಟ್ಪ್ ಹಗರಣದ ಪ್ರಮುಖ ರೂವಾರಿ ಸುದೀಪ್ಸೆನ್ ಆಪ್ತ ಲಿರಿಂದಮ್ ದಾಸ್ ಇಬ್ಬರು ವಾಣಿಜ್ಯೋದ್ಯಮಿಗಳು ಮತ್ತು ಪೂರ್ವ ಬಂಗಾಳದ ಫುಟ್ಬಾಲ್ ಕ್ಷಬ್ ಅಧಿಕಾರಿಗು ಸಮನ್ನ್ ನೀಡಲಾಗಿದೆ ಎಂದು ಸಂಸ್ಡೆಯ ಮೂಲಗಳು ತಿಳಿಸಿವೆ

ಆರು ಜನರ ಪೈಕಿ ಫೋಷ್ ಸರ್ಕಾರ್ ದಾಸ್ ಮತ್ತು ಸಂದೀರ್ ಅಗರ್ಚಾಲ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದು ಸಿಬಿಐ ಆರೋಪ ಪಟ್ಟಿಯಲ್ಲೂ ಇದ್ದಾರೆ ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ

ವಾರ್ಷಿಕ ಅಮರನಾಥ ಯಾತ್ರೆ ಸುಗಮವಾಗಿ ನಡೆಯುತ್ತಿದೆ

ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಗಂಭೀರವಾಗಿದೆ

ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆ ತೀವ್ರಗೊಂಡಿದೆ ಅಸ್ಸಾಂ ಮೇಲ್ಬಾಗದಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ನಂತರ ಗುವಾಹಟಿಯಲ್ಲಿ ಅಸ್ಟಾಂ ಸರ್ಕಾರದ ಸಚಿವರು ಮತ್ತು ಉನ್ನತಾಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೇವಾಲ್ ನಲ್ಬಾರಿ ಮತ್ತು ಬರ್ವೇಠಾ ಜಿಲ್ಲೆಗಳಿಗೆ ನಿನ್ನೆ ಭೇಟಿ ನೀದಿ ಪ್ರವಾಹ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದರು ಕೇಂದ್ರ ಜಲ ಆಯೋಗದ ವರದಿಯಂತೆ ಅಸ್ಟಾಂ ಮೇಲ್ದಂಡೆಯ ಬ್ರಹ್ಮಪುತ್ರಾ ನದಿಯ ಪ್ರವಾಹ ಸ್ಥಿತಿ ತಗ್ಗುತ್ತಿದೆ ರಾಜ್ಯದಾದ್ಯಂತ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿದೆ ನಲ್ಬಾರಿ ಜಿಲ್ಲಾಡಳಿತ ಕಳೆದ ರಾತ್ರಿ ನೂರಕ್ನೂ ಹೆಚ್ಚು ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿದೆ ಕಳೆದ ಫೆಬ್ರವರಿಯಲ್ಲಿ ನಡೆದ ಬಾಲಾಕೋಟ್ ವಾಯು ದಾಳಿಯ ಬಳಿಕ ಭಾರತೀಯ ವಿಮಾನಗಳ ಹಾರಾಟದ ಮೇಲೆ ಹೇರಿದ್ದ ನಿರ್ಬಂಧವನ್ನು ತೆರವುಗೊಳಿಸುವ ಮೂಲಕ ಎಲ್ಲ ನಾಗರಿಕ ಸಂಚಾರಕ್ಕಾಗಿ ಪಾಕಿಸ್ತಾನ ಇಂದು ಬೆಳಗ್ಗೆಯಿಂದ ತನ್ನ ವಾಯು ಪ್ರದೇಶವನ್ನು ಮುಕ್ತಗೊಳಿಸಿದೆ ಪಾಕಿಸ್ತಾನದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ತತ್ ಕ್ಷಣದಿಂದ ಜಾರಿಗೆ ಬರುವಂತೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಎಲ್ಲ ಪ್ರಕಟಿತ ಸೇವಾ ಮಾರ್ಗಗಳಲ್ಲಿ ನಾಗರಿಕ ವಿಮಾನ ಸಂಚಾರಕ್ಕೆ ಮುಕ್ತಗೊಳಿಸಿರುವುದಾಗಿ ಏರ್ ಮನ್ ಗಳಿಗೆ ನೋಟಿಸ್ ಮೂಲಕ ತಿಳಿಸಿದೆ

ಜರ್ಮನಿಯ ಸುಹ್ ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಶೂಟಿಂಗ್ ಕ್ರೀಡಾ ಒಕ್ಕೂಟ ಐಎಸ್ ಎಸ್ ಎಫ್